ನಿಯಂತ್ರಣದಲ್ಲಿ

ಬಾಗಲಕೋಟೆ ಜಲ್ಲೆಯಲ್ಲಿ ಕೊರೋನಾ ಸೋಂಕಿನಿಂದ ರೋಗಿಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಹೈಅಲರ್ಟ್ ಫೋಷಿಸಲಾಗಿದ್ದು ಎಲ್ಲ ಮಾರುಕಟ್ಟೆಗಳನ್ನು ಬಂದ್ ಮಾಡಲಾಗಿದೆ

ಶಂಕರ್ ಹೇಳಿದ್ದಾರೆ

ಜಲ್ಲೆಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಪೆಟ್ರೋಲ್ ಹಾಕುವುದನ್ನು ನಿಲ್ಲಿಸಬೇಕೆಂದು ಮೊಲೀಸ್ ಇಲಾಖೆ ಸೂಚಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆ

ಮಾಧುಸ್ವಾಮಿ ತಿಳಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆ ವೈದ್ಯರು ಮತ್ತು ಸಿಬ್ಬಂದಿ ಮನೆ ಮನೆಗೆ ತೆರಳ ಸಾರ್ವಜನಿಕರಿಗೆ ರೋಗನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ

ಕಾಳುಮೆಣಸು ಬಳಕೆಯಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಯಶವಂತಪುರ ಪಣ್ಣ ತರಕಾರಿ ಮಾರುಕಟ್ಷೆಯನ್ನು ದಾಸನಪುರಕ್ಕೆ ವರ್ಗಾಯಿಸಲಾಗಿದೆ

ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ರಾಸಾಯನಿಕ ಸಿಂಪಡಣೆಯ ಸೋಂಕು ನಿವಾರಣಾ ಸುರಂಗವನ್ನು ಇಂದು ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ವೀಕ್ಷಿಸಿ ಇದನ್ನು ರಾಜ್ಯದ ಇತರ ಜಿಲ್ಲೆಗಳಗೂ ವಿಸ್ತರಣೆ ಮಾಡುವ ಚಂತನೆ ಇದೆ

ಸುಧಾಕರ್ ಬೆಂಗಳೂರಿನಲ್ಲಿಂದು ಮಾಹಿತಿ ನೀಡಿದ್ದಾರೆ ಕೊರೋನಾ ಸಂಕಪ್ಪದಿಂದಾಗಿ ದೇಶಕ್ಕೆ ಎದುರಾಗಿರುವ ಬೃಪತ್ ಆರ್ಥಿಕ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಇಂದು ಪ್ರಧಾನಮಂತ್ರಿ ಆಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯ ಕೆಲವು ಮಹತ್ತದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ

ಕೇಂದ್ರ ಸರ್ಕಾರದ ಸಿಬ್ಬಂದಿ ಒಂದು ದಿನದ ವೇತನವನ್ನು ಪ್ರಧಾನಮಂತ್ರಿ ಕೊರೋನಾ ನಿಧಿಗೆ ನೀಡುವುದಾಗಿ ಪ್ರಕಟಿಸಿದ್ದಾರೆ ರಾಜ್ಗಳಿಗೆ ಅವಶ್ಯ ವಸ್ತುಗಳ ಪೂರೈಕೆಗೆ ತೊಂದರೆಯಾಗದಂತೆ ಮತ್ತು ರೈತರನ್ನು ಮಾರುಕಟ್ನೆಗಳಿಗೆ ಸಂಪರ್ಕಿಸಲು ಮೊಬೈಲ್ ಆಪ್ ಆಧಾರಿತ ಟ್ರಕ್ಗಳನ್ನು ಬಳಸುವ ಸಾಧ್ಯತೆಯನ್ನು ಪರಿತೀಲಿಸಬೇಕು ಕೊರೋನಾ ಸಂಕಷ್ನದಿಂದ ದೇಶದ ಆರ್ಥಿಕತೆಯ ಮೇಲೆ ತೀವ್ರ ಶ್ರಭಾವದಿಂದ ಚೇತರಿಸಿಕೊಳ್ಳಲು ಸರ್ಕಾರ ಯುದ್ಗೋಪಾದಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ಕೊರೋನಾ ಸೋಂಕಿನ ಹೆಚ್ಚು ಪ್ರಕರಣಗಳು ವರದಿಯಾಗದೆ ಇರುವ ಪ್ರದೇಶಗಳಲ್ಲಿ ಲಾಕ್ ಡೌನ ಅವಧಿಯಲ್ಲಿ ಮುಚ್ಚಲಾಗಿದ್ದ ಕಚೇರಿಗಳನ್ನು ನಿಧಾನವಾಗಿ ಮತ್ತೆ ತೆರೆಯಲು ಪಂತ ಪಂತದ ಯೋಜನೆಯೊಂದನ್ನು ಸಿದ್ಧಪಡಿಸಬೆಕು ಸದ್ಧದ ತುರ್ತು ಸಂದರ್ಭದಲ್ಲಿ ಸ್ಪಂದಿಸಲು ಎಲ್ಲ ಕೇಂದ್ರ ಸಚಿವರು ತಮ್ಮ ರಾಜ್ಯ ಮತ್ತು ಜಲ್ಲಾಡಳತಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರದೇಕು ಎಂದು ಸಭೆಯಲ್ಲಿ ಪ್ರಧಾನಿ ಮೋದಿ ಸೂಚಿಸಿರುವುದಾಗಿ ಸಚಿವ ಜಾವಡೇಕರ್ ತಿಳಿಸಿದರು

ಸಾರ್ವಜನಿಕರು ವ್ಯೆಯಕ್ತಿಕ ಸುರಕ್ಷತೆಗಾಗಿ ಮನೆಗಳಲ್ಲೇ ತಯಾರಿಸಿದ ಮುಖಗವಸುಗಳನ್ನು ಅಂದರೆ ಮಾಸ್ತ್ಗಳನ್ನು ಅವಶ್ಲವಾಗಿ ಬಳಸಬೇಕು

ಅಮೆರಿಕದ ಮೃಗಾಲಯವೊಂದರಲ್ಲಿ ಹುಲಿಗೆ ಕೊರೋನಾ ಸೋಂಕು ತಗುಲಿರುವುದು ಖಚಿತಪಟ್ಟರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಮ್ಯಗಾಲಯಗಳಲ್ಲಿ ಕಟ್ಲೆಚ್ಲರ ವಹಿಸಬೇಕೆಂದು ಪ್ರಾಣಿಗಳಲ್ಲಿ ಸೋಂಕಿನ ಲಕ್ಷಣ ಕಾಣಿಸಿದ ಕೂಡಲೇ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ತುರ್ತಾಗಿ ತಪಾಸಣೆಗೆ ಒಳಪಡಿಸಬೇಕು ಮೃಗಾಲಯಗಳಲ್ಲಿ ಬೆಕ್ನು ಇಲಿಮೊಲ ಮಂಗ ಮತ್ತು ಕಾಡುಪಾಪ ಮೊದಲಾದ ಸಸ್ತನಿಜಾತಿಯ ಪ್ರಾಣಿಗಳ ಆರೋಗ್ಲ ಮತ್ತು ವರ್ತನೆಯ ಗಮನಿಸಬೇಕು ಕೇಂದ್ರೀಯ ಮ್ಬಗಾಲಯ ಪ್ರಾಧಿಕಾರ ಸೂಚಿಸಿದೆ ಮೃಗಾಲಯಗಳಲ್ಲಿ ಅನಾರೋಗ್ಯ ಪೀಡಿತ ಪ್ರಾಣಿಗಳನ್ನು ಪ್ರತ್ಯೇಕ ಪಂಜರಗಳಲ್ಲಿ ಇರಿಸಬೇಕು ಅವುಗಳ ರಕ್ತದ ಮಾದರಿಯನ್ನು ರಾಷ್ಟೀಯ ಮೃಗಾಲಯ ಪ್ರಾಣಿರೋಗ ಪತ್ತೆ ಸಂಸ್ಥೆಗಳಗೆ ನಿಯಮಿತವಾಗಿ ಕಳುಹಿಸಬೇಕು

ದೇಶಾದ್ಯಂತ ಎಲ್ಲ ಶ್ರಮುಖ ಹುಲ ಸಂರಕ್ಷಣಾ ವಲಯಗಳಲ್ಲೂ ಕಟ್ಷೆಚ್ಚರ ವಹಿಸಬೇಕು ರಾಷ್ಷೀಯ ಉದ್ಘಾನಗಳು ಮತ್ತು ವನ್ನಜೀವಿ ಧಾಮಗಳಗೆ ಮುನ್ನೆಚ್ಚರಿಕೆ ತ್ರಮವಾಗಿ ಮನುಷ್ಕರ ಭೇಟಿಯನ್ನು ತಕ್ಷಣ ನಿಲ್ಲಿಸಬೆಕು ಎಂದು ಮುಖ್ಯ ವನ್ನಜೀವಿ ವಾರ್ಡನ್ಗಳಿಗೆ ರಾಷ್ಷೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಸೂಚಿಸಿದೆ

ಕನ್ನಡ ಚಿತ್ರರಂಗದ ಹಾಸ್ಲನಟ ಬುಲೆಟ್ ಶ್ರಕಾಶ್ ಇಂದು ನಿಧನ ಹೊಂದಿದರು

ರಾಜ್ಯದ ಅನೇಕ ಕಡೆ ಮಳೆಯಾಗಿದೆ